ಈ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ವ್ಲವಹಾರಗಳ ಸಚಿವಾಲಯದ ವಕ್ತಾರ ರವೀತ್ ಕುಮಾರ್ ವ್ಯಾಪಾರ ಮತ್ತು ಸಂಪರ್ಕ ಅಭಿವೃದ್ಧಿ ಸಹಕಾರ ಜನರೊಂದಿಗಿನ ಸಂಪರ್ಕ ಸಂಸ್ಕೃತಿ ಮತ್ತು ಇತರ ಪರಸ್ವರ ವಿಷಯಗಳ ಮಾತುಕತೆಯ ಭಾಗವಾಗಿರುತ್ತವೆ ಎಂದು ಹೇಳಿದ್ದಾರೆ ಇದೇ ವೇಳೆ ಉಭಯ ನಾಯಕರು ಮೂರು ಯೋಜನೆಗಳನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ

ಪ್ರಧಾನಿಯೊಂದಿಗಿನ ಭೇಟಿ ನಂತರ ಬಾಂಗ್ಲಾದೇಶದ ಪ್ರಧಾನಿ ಅಪರಾಹ್ನ ರಾಷ್ಲಪತಿ ರಾಮನಾಥ್ ಕೋವಿಂದ್ ಅವರನ್ನು ರಾಷ್ಲಪತಿ ಭವನದಲ್ಲಿ ಭೇಟಿಯಾಗಲಿದ್ದಾರೆ ವಿದೇತಾಂಗ ವ್ದವಹಾರಗಳ ಸಚಿವ ಎಸ್ ಜೈಶಂಕರ್ ಇಂದು ಬೆಳಗ್ಗೆ ಪ್ರಧಾನಿ ಹಸೀನಾ ಅವರನ್ನು ಭೇಟಿಯಾಗಲಿದ್ದಾರೆ ಭಾರತಕ್ಕೆ ನಾಲ್ಕು ದಿನಗಳ ಶ್ರವಾಸಕ್ಕಾಗಿ ಬಾಂಗ್ಲಾದೇಶದ ಶ್ರಧಾನಿ ಗುರುವಾರ ದೆಹಲಿಗೆ ಆಗಮಿಸಿದ್ದಾರೆ ವಿಶ್ವ ಆರ್ಥಿಕ ವೇದಿಕೆ ನವದೆಹಲಿಯಲ್ಲಿ ಗುರುವಾರ ಮತ್ತು ಶುಕ್ರವಾರ ಆಯೋಜಿಸಿರುವ ಭಾರತ ಆರ್ಥಿಕ ಶ್ಬಂಗಸಭೆಗೆ ಹಸೀನಾ ಮುಖ್ಯ ಆತಿಥಿಯಾಗಿದ್ದಾರೆ ಮಹಾರಾಪ್ಷ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆಗೆ ನಾಮಪತ್ರಗಳ ಪರಿಶೀಲನೆ ಇಂದು ನಡೆಯಲಿದೆ ಎರಡೂ ರಾಜ್ಲಗಳಿಗೆ ಉಮೇದುವಾರಿಕೆ ಸಲ್ಲಿಸಲು ನಿನ್ನೆ ಕೊನೆಯ ದಿನವಾಗಿತ್ತು

ಮುಖ್ಯನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಐವರು ನ್ಯಾಯಮೂರ್ತಿಗಳ ಸಂವಿಧಾನ ಪೀಠವು ಸುದೀರ್ಘ ವಾದಗಳ ಅಂತಿಮ ಹಂತಕ್ಕೆ ನಿಗದಿಪಡಿಸಿದೆ

ಇದೇ ವೇಳೆ ಯಾವುದೇ ಹೊಸ ಪೂರಾವೆಗಳನ್ನು ಸ್ವೀಕರಿಸುವುದಿಲ್ಲ ಎಂದು ಉಭಯ ಪಕ್ಷಗಳಿಗೆ ಕೋರ್ಟ್ ಎಚ್ವರಿಕೆ ನೀಡಿದೆ

ಸಭೆಯ ವೇಳೆ ಭಯೋತ್ವಾದನೆ ದಂಗೆ ಭ್ರಷ್ಟಾಚಾರ ಮತ್ತು ಶಾಸ್ತಾಗಳು ಮಾದಕ ವಸ್ತುಗಳು ಮತ್ತು ಜಾನುವಾರಗಳ ಕಳ್ಳ ಸಾಗಣೆ ವಿರುದ್ಧ ನರೇಂದ್ರ ಮೋದಿ ಸರ್ಕಾರ ಶೂನ್ಯ ಸಹಿಷ್ಟುತೆ ನೀತಿಯನ್ನು ಅನುಸರಿಸುತ್ತದೆ ಎಂದು ಅಮಿತ್ ಶಾ ಒತ್ತಿ ಹೇಳಿದ್ದಾರೆ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸುವವರ ವಿರುದ್ದ ಶಿಸ್ತು ಕ್ರಮ ಜರುಗಿಸುವಂತೆಯೂ ಹಿರಿಯ ಅಧಿಕಾರಿಗಳಿಗೆ ಶಾ ನಿರ್ದೇಶನ ನೀಡಿದ್ದಾರೆ ಜತೆಗೆ ಗಡಿ ಭದ್ರತೆಗೆ ಧಕ್ಷೆ ತರುವಂತಹ ಎಲ್ಲ ಸಮಸ್ಲೆಗಳನ್ನು ಗುರುತಿಸಿ ಈ ಕುರಿತ ವಿವರವಾದ ಕ್ರಿಯಾ ಯೋಜನೆಯನ್ನು ಸಚಿವಾಲಯಕ್ಕೆ ಸಲ್ಲಿಸುವಂತೆಯೂ ಸಚಿವರು ಮಹಾ ನಿರ್ದೇಶಕರಿಗೆ ನಿರ್ದೇಶನ ನೀಡಿದ್ದಾರೆ ಆಯ್ದ ಸಾರ್ವಜನಿಕ ಉದ್ದಮಗಳ ಖಾಸಗೀಕರಣವನ್ನು ತ್ವರಿತಗೊಳಿಸುವ ಉದ್ದೇಶದಿಂದ ಕಾರ್ಯತಂತ್ರದ ಹೂಡಿಕೆಯ ಹೊಸ ಪ್ರಕ್ರಿಯೆಗೆ ಕೇಂದ್ರ ಸಂಪುಟ ಸಭೆ ಅನುಮೋದನೆ ನೀಡಿದೆ ಹಣಕಾಸು ಸಚಿವಾಲಯದ ಅಧೀನದಲ್ಲಿರುವ ಹೂಡಿಕೆ ಮತ್ತು ಸಾರ್ವಜನಿಕ ಸ್ವತ್ತು ನಿರ್ವಹಣಾ ಇಲಾಖೆಯ ಆಯಕಟ್ಷನ ಪಾಲು ಮಾರಾಟಕ್ಕೆ ನೋಡಲ್ ವಿಭಾಗವನ್ನು ರಚಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಕೇಂದ್ರ ಗೃಹ ಸಚಿವಾಲಯದ ಜಂಟ ಕಾರ್ಯದರ್ಶಿ ಜಿ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಆರು ಸದಸ್ನರ ಅಂತರ ಸಚಿವಾಲಯದ ಕೇಂದ್ರ ತಂಡ ಇಂದು ಪಾಟ್ನಾಗೆ ತಲುಪಿದ್ದು ಬಿಹಾರ ಪ್ರವಾಹ ಪರಿಸ್ಥಿತಿ ಕುರಿತು ಪರಿಶೀಲನೆ ನಡೆಸಲಿದೆ

ತಕ್ಷಣದಿಂದಲೇ ಇದು ಜಾರಿಗೆ ಬರಲಿದೆ

ಪ್ರಸ್ತುತ ಸಾಲಿನ ನಾಲ್ಲನೇ ದ್ವೈಮಾಸಿಕ ಹಣಕಾಸು ನೀತಿಯನ್ನು ಪ್ರಕಟಿಸಿದ ಆರ್ಬಿಐ ಗವರ್ನರ್ ಶಕ್ತಿಕಾಂತ ದಾಸ್ ಪ್ರಗತಿಯ ಪರಿಶೀಲನೆಗೆ ಪೂರಕವಾಗಿ ಈ ನಿಲುವನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು

ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಲ್ಲ ಪ್ರವಾಹ ಪೀಡಿತ ರಾಜ್ಜಗಳ ರಕ್ಷಣಾ ಕಾರ್ಯ ಮತ್ತು ಪರಿಹಾರ ಕಾರ್ಯಗಳನ್ನು ಪರಾಮರ್ಶಿಸಿದ್ದಾರೆ

ಈ ಕುರಿತು ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿರುವ ಎಂಇಎ ವಕ್ತಾರ ರವೀಶ್ ಕುಮಾರ್ ಭಾರತದ ಕಡೆಯಿಂದ ಮೂಲಸೌಕರ್ಯ ಯೋಜನೆಗಳು ನಿಗದಿತ ಸಮಯಕ್ಕೆ ಪೂರ್ಣಗೊಳ್ಳಲಿವೆ ಈಗಾಗಲೇ ನಾಲ್ತು ಪಥದ ಹೆದ್ದಾರಿ ಪೂರ್ಣಗೊಂಡಿದ್ದು ಅತ್ನಾಧುನಿಕ ಪ್ರಯಾಣಿಕರ ಟರ್ಮಿನಲ್ ಅಕ್ಲೋಬರ್ ಅಂತ್ಲದ ವೇಳೆಗೆ ಪೂರ್ಣಗೊಳ್ಳಲಿದೆ ಎಂದು ಹೇಳಿದ್ದಾರೆ ಭಾರತ ಪಾಕಿಸ್ತಾನದೊಂದಿಗಿನ ಒಪ್ಪಂದವನ್ನು ಹಂಚಿಕೊಂಡಿದೆ ಆದರೆ ಅದಕ್ಕೆ ಉತ್ತರ ಬಂದಿಲ್ಲ ಕರ್ತಾಪುರ್ ಕಾರಿಡಾರ್ ಪಾಕಿಸ್ತಾನದ ಕರ್ತಾಪುರ್ ದ ದರ್ಬಾರ್ ಸಾಹಿಬ್ ಅನ್ನು ರಂಜಾಬ್ ನ ಗುರುದಾಸ್ ಪುರ ಜಿಲ್ಲೆಯ ಡೇರಾ ಬಾಬಾ ನಾನಕ್ ದೇವಾಲಯದೊಂದಿಗೆ ಸಂಪರ್ಕಿಸಲಿದೆ

ನಿನ್ನೆ ದೆಹಲಿ ನ್ಯಾಯಾಲಯಕ್ಕೆ ಪೂರಕ ದೋಷಾರೋಪ ಪಟ್ಟಿ ಸಲ್ಲಿಸಿದೆ ಜಮ್ಮ ಮತ್ತು ಕಾಶ್ಮೀರದಲ್ಲಿ ತ್ರಿಮಿನಲ್ ಅಪರಾಧ ಮತ್ತು ಭಯೋತ್ಪಾದಕ ಚಟುವಟಕೆಗಳನ್ನು ನಡೆಸಿದ ಆರೋಪದ ಮೇರೆಗೆ ಪ್ರತ್ಯೇಕವಾದಿಗಳಾದ ಆಸಿಯಾ ಅಂಡ್ರಾಬಿ ಶಬೀರ್ ಶಾ ಮಸರತ್ ಆಲಂ ಭಟ್ ಅವರನ್ನು ಆರೋಪಿಗಳೆಂದು ಚಾರ್ಜ್ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಜಮ್ಮ ಕಾಶ್ಮೀರದ ಮಾಜಿ ಶಾಸಕ ರಶೀದ್ ಎಂಜೀನಿಯರ್ ಅವರನ್ನು ಕೂಡ ದೋಷಾರೋಪ ಪಟ್ಟಯಲ್ಲಿ ಹೆಸರಿಸಲಾಗಿದ್ದು ಪಾಕಿಸ್ತಾನದ ಗಡಿಯ ಜನರೊಂದಿಗೆ ಇವರೆಲ್ಲರೂ ಸಂಪರ್ಕ ಹೊಂದಿದ್ದರು ಎಂದು ರಾಷ್ಷೀಯ ತನಿಖೆ ಸಂಸ್ಥೆ ಆರೋಪಿಸಿದೆ ಕಾಶ್ಮೀರ ವಿಚಾರ ಕುರಿತು ಟರ್ಕಿ ಹಾಗೂ ಮಲೇಶಿಯಾ ನೀಡಿರುವ ಹೇಳಿಕೆಗಳು ಪಕ್ಷಪಾತದಿಂದ ಕೂಡಿದ್ದು ಸತ್ಯಕ್ಕೆ ದೂರವಾಗಿವೆ ಎಂದು ಭಾರತ ಸ್ಪಷ್ಟಪಡಿಸಿದೆ ವಿಶ್ವಸಂಸೈಯ ಮಹಾಧಿವೇಶನದಲ್ಲಿ ಕಾಶ್ಮೀರ ವಿಚಾರವನ್ನು ಟರ್ಕಿ ಪ್ರಸ್ತಾಪಿಸಿರುವ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವ ವಿದೇತಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ಕುಮಾರ್ ಕಾಶ್ಮೀರ ಭಾರತದ ಆಂತರಿಕ ವಿಚಾರವಾಗಿದೆ ಎಂದು ಹೇಳಿದ್ದಾರೆ ಈ ವಿಚಾರ ಕುರಿತು ಯಾವುದೇ ಹೇಳಿಕೆ ನೀಡುವ ಮುನ್ನ ವಸ್ತುಶ್ಢಿತಿಯನ್ನು ಅರಿತುಕೊಳ್ಳಬೇಕೆಂದು ಅವರು ಟರ್ಕಿ ಸರ್ಕಾರಕ್ಕೆ ಸಲಹೆ ಮಾಡಿದ್ದಾರೆ

ಇದರೊಂದಿಗೆ ಪ್ರವಾಸಿ ದಕ್ಷಿಣ ಆಫ್ರಿಕಾ ತಂಡ ಭಾರತದ ಪ್ರವಾಸದಲ್ಲಿ ಮೊದಲ ಗೆಲುವು ಕಂಡಿದ್ದು